ಕೊರೋನಾ ವಿರುಧ್ರದ ಹೋರಾಟದಲ್ಲಿ ದೇಶದ ಪ್ರತಿಯೊಬ್ಲರು ಸೈನಿಕರಾಗಿದ್ದಾರೆ ನಿಜವಾದ ಅರ್ಥದಲ್ಲಿ ಇದು ಜನ ಸಂಘರ್ಷ ಮನ್ ಕೀ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಕೊರೋನಾ ಪರಿಸ್ಥಿತಿ ಕುರಿತು ಎಲ್ಲಾ ರಾಜ್ಯಗಳ ಮುಖ್ತಮಂತ್ರಿಗಳ ಜೊತೆ ಪ್ರಧಾನಮಂತ್ರಿ ನಾಳೆ ವಿಡಿಯೋ ಸಂವಾದ

ಕರ್ನಾಟಕದಲ್ಲಿ ವಿವಿಧ ಜಲ್ಲೆಗಳಲ್ಲಿ ನಾಳೆಯಿಂದ ಪ್ಲಾಸ್ತಾ ಥೆರಪಿ ಆರಂಭ ರಾಜ್ಯದ ಆರೋಗ್ಯ ಸಚಿವ ಬಿ ಶ್ರೀರಾಮುಲು

ಈ ಹೋರಾಟವನ್ನು ಜನರೇ ಮುಂದುವರೆಸುತ್ತಿದ್ದಾರೆ ಜನತೆಯೊಂದಿಗೆ ಸರ್ಕಾರವು ಹೋರಾಟ ನಡೆಸಿದೆ ದೇಶದ ಪ್ರತಿ ನಾಗರಿಕೆ ಪ್ರತಿ ವ್ಯಕ್ತಿ ಹೋರಾಟದ ಸೈನಿಕನಾಗಿದ್ದಾನೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನುಡಿದಿದ್ದಾರೆ ಅವರು ಆಕಾಶವಾಣಿಯ ಶಮ್ಮ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ಇಂದು ಮಾತನಾಡಿ ಕೊರೋನಾ ಎರುದ್ದದ ಹೋರಾಟದಲ್ಲಿ ದೇಶದಲ್ಲಿ ಮಹಾಯಜ್ಞಾ ನಡೆದೆದಂತೆ ಭಾಸವಾಗುತ್ತದೆ ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಈ ಹೋರಾಟ ನಡೆಸುತ್ತಿದ್ದಾರೆ ಎಂದು ಪೇಳ ಈ ಸಂದಿಗ್ದ ಪರಿಸ್ಥಿತಿಯಲ್ಲಿ ವಿವಿಧ ರೀತಿಯಲ್ಲಿ ಸೇವೆಯಲ್ಲಿ ತೊಡಗಿರುವವರನ್ನು ಪ್ರಶಂಸಿಸಿದ್ದಾರೆ ಈ ಸಾಂಕ್ರಾಮಿಕವನ್ನು ಸಮರ್ಪಕವಾಗಿ ಎದುರಿಸುವಲ್ಲಿ ರಾಜ್ಯ ಸರ್ಕಾರಗಳು ಸ್ಕ್ರಿಯ ಪಾತ್ರ ವಹಿಸುತ್ತಿವೆ ಎಂದು ನರೇಂದ್ರ ಮೋದಿ ಹೇಳಿದರು ಕೊರೋನಾ ವಿರುದ್ದ ಹೋರಾಟದಲ್ಲಿ ತೊಡಗಿರುವ ಯೋಧರಿಗೆ ಒಂಸೆ ಕಿರುಕುಳ ತೊಂದರೆ ಕೊಡುವವರ ವಿರುದ್ದ ಕಾಣ ತ್ರಮ ಕೈಗೊಳ್ಳಲು ಸುಗ್ರೀವಾಜ್ಞೆ ಹೊರಡಿಸಲಾಗಿದ್ದು ವೈದ್ಯರು ಶುಪ್ರುಷಕಿಯರು ಆರೆ ವೈದ್ಯಕೀಯ ಸಿಬ್ಬಂದಿ ಸಮುದಾಯ ಆರೋಗ್ತ ಕಾರ್ಯಕರ್ತರು ಮತ್ತಿತರರ ರಕ್ಷಣೆಗೆ ಈ ಕ್ರಮ ಅಮ್ಯವಾಗಿತ್ತು ಎಂದು ಪ್ರಧಾನಮಂತ್ರಿ ಪೇಳಿದ್ದಾರೆ ಕೊರೋನಾ ತಂದೊಡ್ಡಿರುವ ಸಂಕಷ್ಟಕ್ಕೆ ಭಾರತ ತನ್ನ ಸಂಸ್ಕಾರಗಳಿಗೆ ಅನುಗುಣವಾಗಿ ವಿಶ್ವದೆಲ್ಲಡೆಯಿಂದ ಬರುತ್ತಿರುವ ಮಾನವೀಯತೆಯ ರಕ್ಷಣೆಗೆ ಓಗೊಟ್ಟು ಪ್ರಶಿಯೊಂದು ದೇಶಕ್ಕೂ ದಿಷಧಗಳನ್ನು ತಲುಪಿಸುವ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ನರೇಂದ್ರ ಮೋದಿ ತಿಳಿಸಿದರು ಅಕ್ಷಯತ್ರಪೀಯ ದಿನವಾದ ಇಂದು ನಮ್ನ ಜೀವನದಲ್ಲಿ ಕ್ರಮುಖ ಪಾತ್ರ ವಹಿಸುವ ಪರಿಸರ ಅರಣ್ಯ ನದಿಗಳು ಮತ್ತು ಸಂಪೂರ್ಣ ಜೀವಿ ಪರಿಸರ ವ್ಯವಸ್ಥೆಯ ರಕ್ಷಣೆ ಬಗ್ಗೆ ನಾವೆಲ್ಲರೂ ಚಿಂತನೆ ನಡೆಸಬೇಕಾಗಿದೆ ಎಂದು ಹೇಳದ ಪ್ರಧಾನಮಂತ್ರಿಯವರು ಇಂದು ಭಗವಾನ್ ಬಸವೇಶ್ವರರ ಜಯಂತಿಯೂ ಆಗಿದ್ದು ಅವರ ಸಂದೇಶಗಳನ್ನು ಆಗಿಂದಾಗ್ಗೆ ಸ್ತರಿಸಲು ಮತ್ತು ಕಲಿಯಲು ತಮಗೆ ಅವಕಾಶ ದೊರೆಯುತ್ತಿರುವುದು ತಮ್ಮ ಸೌಭಾಗ್ಯ ಎಂದಿದ್ದಾರೆ ಈಗ ರಂಜಾನ್ನ ಪವಿತ್ರ ಮಾಸವು ಆರಂಭವಾಗಿದ್ದು ರಂಜಾನ್ನನ್ನು ಸಂಯಮ ಸದ್ದಾವನಾ ಸಂವೇದನ ಶೀಲತೆ ಮತ್ತು ಸೇವಾ ಭಾವದ ಪ್ರತೀಕವಾಗಿ ಮಾಡುವ ಅವಕಾಶ ನಮ್ಮ ಮುಂದಿದೆ ರಂಜಾನಿನ ಈ ದಿನಗಳಲ್ಲಿ ಸ್ವೀಯ ಆಡಳಿತದ ಮಾರ್ಗಸೂಚಿಗಳನ್ನು ಅಮಸರಿಸುವ ಮೂಲಕ ಕೊರೋನಾ ವಿರುದ್ದ ನಡೆಯುತ್ತಿರುವ ಯುದ್ದವನ್ನು ಮತ್ತಷ್ಟು ಬಲಪಡಿಸುವ ನಂಬಿಕೆ ಹೊಂದಿರುವುದಾಗಿ ಅವರು ತಿಳಿಸಿದ್ದಾರೆ ನಮ್ಮ ಆಸುಪಾಸಿನಲ್ಲಿ ಕೊರೋನಾ ಬಂದಿಲ್ಲ ಬರುವುದಿಲ್ಲ ಎಂಬ ಅತಿಯಾದ ಎತ್ತಾಸ ಬೇಡ ಎಚ್ಚರ ತಪ್ಪದರೆ ದುರ್ಘಟನೆ ತಪ್ಪದು ಎಂಬುದನ್ನು ನೆನಪಡಬೇಕಾಗುತ್ತದೆ ಎಂದು ಪ್ರಧಾನಮಂತ್ರಿ ಕಿವಿ ಮಾತು ಹೇಳಿದ್ದಾರೆ

ಈ ಸಂದರ್ಭದಲ್ಲಿ ಅವರು ಕೊರೊನಾ ಸನ್ನವೇಶದ ವಾಸ್ತವಿಕದ ಸ್ವಿತಿಗತಿಗಳ ಕುರಿತು ಎಲ್ಲಾ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಲಿದ್ದಾರೆ

ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಅವರು ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ನಾಳೆ ನಡೆಸಲಿರುವ ಸಂವಾದ ಮೂಲಕ ಮುಂದಿನ ತೀರ್ಮಾನ ಪ್ರಕಟಿಸುವ ಸಾಧ್ಯತೆ ಇದೆ ಈಗಾಗಲೇ ಕೇಂದ್ರ ಗ್ರಹ ಸಚಿವಾಲಯ ಲಾಕ್ಡೌನ್ ನಿಯಮದಲ್ಲಿ ಸಾಕಷ್ಟು ಸಡಿಲಿಕೆ ಮಾಡಿದೆ ಆದರೂ ದೇಶದಲ್ಲಿ ಕೊರೊನಾ ಸೋಂಟಿತ ಪ್ರಕರಣಗಳು ಹೆಚ್ಚುತ್ತಿರುವುದು ಇನ್ನೂ ಆತಂಕ ಮೂಡಿಸಿದೆ ಈ ಓನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ನಾಳೆ ನಡೆಸಲಿರುವ ಮುಖ್ಯಮಂತ್ರಿಗಳೊಂದಿಗಿನ ಸಂವಾದ ಮಪತ್ವ ಪಡೆದುಕೊಂಡಿದೆ

ನಾಳೆಯಿಂದ ಬೇರೆ ಜಿಲ್ಲೆಗಳಲ್ಲೂ ಪ್ಲಾಸ್ತಾ ಥೆರಪಿ ಆರಂಭವಾಗಲಿದೆ ಎಂದು ಆರೋಗ್ತ ಸಚಿವ ಬಿ ಶ್ರೀರಾಮುಲು ಹೇಳದ್ದಾರೆ ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿನ ಕೊರೊನಾ ಪರಿಸ್ಟಿತಿಯನ್ನು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಗಮನಕ್ಕೆ ತರುವುದಾಗಿ ತಿಳಿಸಿದರು ಮೈಸೂರು ಜಿಲ್ಲೆಯ ನಂಜನಗೂಡಿನ ಜ್ಯುಬಿಲೆಂಟ್ ಕಾರ್ಖಾನೆಯಿಂದ ಹೆಚ್ಚಿನ ಕೊರೊನಾ ಸೋಂಕು ಪ್ರಕರಣ ವರದಿಯಾಗಿದೆ ಇದರ ಮೂಲ ಎಲ್ಲಿಯದು ಎಂಬುದು ಇನ್ನೂ ನಿಖರವಾಗಿ ತಿಳಿದು ಬಂದಿಲ್ಲ ಎಂದು ಅವರು ಪೇಳಿದರು

ದಿನಕ್ಕೆ ಒಂದು ಲಕ್ಷಕ್ಕೂ ಅಧಿಕ ಕವಚಗಳನ್ನು ತಯಾರಿಸಲಾಗುತ್ತಿದೆ ಕೋವಿಡ್ ಎರುದ್ದ ಹೋರಾಟಕ್ಕೆ ಪಿಪಿಇ ರಕ್ಷಾ ಕವಚಗಳ ಉತ್ತಾದನೆಯಲ್ಲಿ ಬೆಂಗಳೂರು ಪ್ರಮುಖ ತಾಣವಾಗಿದೆ

ದೇಪ ರಕ್ಷಣೆಯ ಪಿಪಿಐಗಳು ಆರೋಗ್ತ ವಕ್ತಿಪರಿಗೆ ಉನ್ನತ ಮಟ್ಟದ ರಕ್ಷಣೆಯನ್ನು ಒದಗಿಸುವ ವಿಶೇಷ ರಕ್ಷಾ ಕವಚಗಳಾಗಿವೆ ಎಂದು ಕೇಂದ್ರ ಜವಳಿ ಸಚಿವಾಲಯ ತಿಳಿಸಿದೆ ಇದರ ತಯಾರಿಕೆಗೆ ಆರೋಗ್ಡ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ ಅಂಗೀಕರಿಸಿದ ಕಾಣ ತಾಂತ್ರಿಕ ಅವಶ್ವಕತೆಗಳನ್ನು ಪೂರೈಸಬೇಕಾಗುತ್ತದೆ ಎಚ್ಎಲ್ಎಲ್ ಲೈಫ್ ಕೇರ್ ಸಂಸ್ಥೆಯು ಆಸ್ತ್ರೆಗಳು ಮತ್ತು ಆರೋಗ್ಡ ರಕ್ಷಣಾ ಸಂಸ್ಥೆಗಳಿಗೆ ಇವುಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರದ ಆರೋಗ್ಡ ಮತ್ತು ಕುಟುಂಬ ಕಲ್ನಾಣ ಸಚಿವಾಲಯದಡಿಯಲ್ಲಿ ನಿಯೋಜಿತವಾದ ಏಕ ಗವಾಕ್ಷಿ ಸಂಸ್ಥೆಯಾಗಿದೆ ಬೆಂಗಳೂರನ್ನು ಹೊರತು ಪಡಿಸಿದರೆ ಪಿಪಿಇ ರಕ್ಷಾ ಕವಚಗಳನ್ನು ತಮಿಳುನಾಡಿನ ತಿರುಮರ ಚೆನ್ನೆ ಕೊಯಮುತ್ತೂರು ಗುಜರಾತಿನ ಆಪಮ್ನದಾಬಾದ್ ಮಕ್ತಿತರ ಕಡೆ ತಯಾರಿಸಲಾಗುತ್ತಿದೆ

ಲಾಕ್ಡೌನ್ ಅವಧಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅತ್ಯಂತ ತುರ್ತಿನ ವಿಷಯಗಳನ್ನು ಮಾತ್ರ ವಿಚಾರಣೆ ನಡೆಸುವುದಾಗಿ ಸುಪ್ರೀಂಕೋರ್ಟ್ ತನ್ನ ಸುತ್ತೋಲೆಯಲ್ಲಿ ತಿಳಿಸಿತ್ತು ಸರ್ಕಾರಿ ಉದ್ಯೋಗಿಗಳ ನಿವೃತ್ತಿ ವಯೋಮಿತಿಯನ್ನು ಕೇಂದ್ರ ಸರ್ಕಾರ ಇಳಿಕೆ ಮಾಡುವ ಸಾಧ್ಯತೆಯಿದೆ ಎಂಬ ಸುದ್ಲಿಯನ್ನು ಕೇಂದ್ರ ಸರ್ಕಾರ ಇದೊಂದು ತಳ್ಳಿ ಪಾಕಿದ್ದು ಸುಳ್ಳು ಸುದ್ದಿ ಎಂದು ಸ್ವಷ್ಷ ಪಡಿಸಿದೆ ವಿವಿಧ ಸಾಮಾಜಿಕ ಮಾಧ್ಯಮಗಳಲ್ಲಿ ಪರಡುತ್ತಿರುವ ನಕಲಿ ಸುದ್ದಿಗಳನ್ನು ತಡೆಗಟ್ಟುವ ಕ್ರಮವಾಗಿ ಆರಂಭಿಸಲಾಗಿರುವ ಭಾರತೀಯ ವಾರ್ತಾ ಶಾಖೆ ಪಿಐಬಿಯ ಫ್ಕಾಕ್ಟ ಚೆಕ್ ಪಾಗೂ ಮಿತ್ ಬಸ್ಸರ್ ವಿಭಾಗ ಈ ನಿಟ್ಟನಲ್ಲಿ ಸ್ತಷ್ಟನೆ ನೀಡಿದೆ

ಕೇಂದ್ರ ಸರ್ಕಾರ ಇಂತಹ ಯಾವುದೇ ಯೋಜನೆ ಹೊಂದಿಲ್ಲ ಇಂತಪ ಕ್ರಮದ ಬಗ್ಗೆ ಚರ್ಚೆ ನಡೆಸಿಲ್ಲ ಎಂದು ಕೇಂದ್ರ ವಾರ್ತಾ ಶಾಖೆ ಸ್ಪಷ್ಟ ಪಡಿಸಿದೆ